ದೆಹಲಿಯ ರಾಷ್ಷೀಯ ಸ್ತತಿ ಸ್ಥಳದಲ್ಲಿ ಇಂದು ಸಂಜೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪಾರ್ಥೀವ ಶರೀರದ ಅಂತ್ಯ ಸಂಸ್ನಾರ ಈಗ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಅಟಲ್ಜೇ ಅವರಿಗೆ ಸಮಾಜದ ಎಲ್ಲಾ ವರ್ಗಗಳ ಜನರಿಂದ ಅಂತಿಮ ನಮನ ದೇಶ ವಿದೇಶಗಳ ನಾಯಕರಿಂದ ಅಗಲಿದ ಹಿರಿಯ ಚೇತನಕ್ಕೆ ಶ್ರದ್ದಾಂಜಲಿ

ಜಮ್ನ ಕಾಶ್ವೀರದ ಕುಪ್ನಾರ ಜಲ್ಲೆಯಲ್ಲಿ ಉಗ್ರರೊಂದಿಗೆ ಭದ್ರತಾ ಪಡೆಗಳ ಕಾರ್ಯಾಚರಣೆ ಪ್ರಗತಿಯಲ್ಲಿ ಒಬ್ಲ ಯೋಧ ಹುತಾತ್ನ

ನಿನ್ನೆ ವಿಧಿವಶರಾದ ಮಾಜಿ ಪ್ರಧಾನಿ ಭಾರತರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಪಾರ್ಥಿವ ಶರೀರವನ್ನು ಈಗ ದೆಪಲಿಯ ದೀನ್ ದಯಾಳ್ ಉಪಾಧ್ನಾಯ ಮಾರ್ಗದಲ್ಲಿರುವ ಬಿಜೆಪಿ ಕೇಂದ್ರ ಕಾರ್ಯಾಲಯದಲ್ಲಿ ಇರಿಸಲಾಗಿದ್ದು ಜನರು ತಮ್ಮ ನೆಚ್ಚಿನ ನಾಯಕನಿಗೆ ಅಂತಿಮ ನಮನ ಸಲ್ಲಿಸುತ್ತಿದ್ದಾರೆ ನಿನ್ನೆ ಸಂಜೆಯಿಂದ ವಾಜಪೇಯಿ ಅವರ ಪಾರ್ಥಿವ ಶರೀರವನ್ನು ಅವರ ಅಧಿಕೃತ ನಿವಾಸದಲ್ಲಿ ಇರಿಸಲಾಗಿತ್ತು ಪಲವು ರಾಜ್ಯಗಳ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಸಶಸ್ತ ಪಡೆಗಳ ಪ್ರಮುಖರು ಹಲವು ರಾಜಕೀಯ ಪಕ್ಷಗಳ ನಾಯಕರು ರಾಷ್ಷೀಯ ಸ್ವಯಂ ಸೇವಕ ಸಂಘದ ವರಿಷ್ಠರು ಮತ್ತು ಹಲವು ಗಣ್ಣರು ಸೇರಿದಂತೆ ಸಮಾಜದ ಎಲ್ಲಾ ವರ್ಗದ ಅಸಂಖ್ಯ ಜನರು ಅಗಲಿದ ಧೀಮಂತ ನಾಯಕನಿಗೆ ಅಂತಿಮ ನಮನ ಸಲ್ಲಿಸಿದರು

ಅಂತಿಮ ಯಾತ್ರೆಯಲ್ಲಿ ಭಾರೀ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಲಿರುವ ಹಿನ್ನೆಲೆಯಲ್ಲಿ ಕೇಂದ್ರ ದೆಹಲಿಯಲ್ಲಿ ಭಾರೀ ಬಂದೋಬಸ್ತ್ ಮಾಡಲಾಗಿದೆ

ಅಟಲ್ಜಿ ಅವರ ಪಾರ್ಥೀವ ಶರೀರದ ಅಂತಿಮ ಯಾತ್ರೆ ದೆಹಲಿಯ ಪಂಡಿತ್ ದೀನದಯಾಳ್ ಉಪಾಧ್ನಾಯ ರಸ್ತೆ ಬಹದ್ಗೂರ್ ಷಾ ಜಫರ್ ರಸ್ತೆ ದೆಹಲಿ ಗೇಟ್ ನೇತಾಜಿ ಸುಭಾಷ್ ರಸ್ತೆ ಮತ್ತು ಶಾಂತಿವನ ಮಾರ್ಗವಾಗಿ ರಾಷ್ಷೀಯ ಸ್ಥತಿ ಸಮಾಧಿ ಪ್ರದೇಶವನ್ನು ತಲುಪಲಿದೆ

ವಿದೇಶಗಳಲ್ಲಿ ಎಲ್ಲಾ ಭಾರತೀಯ ರಾಯಭಾರ ಕಚೇರಿಗಳಲ್ಲೂ ರಾಷ್ಪದ್ವಜವನ್ನು ಇಂದು ಅರ್ಧಮಟ್ಟಕ್ಕೆ ಹಾರಿಸಲಾಗಿದೆ ಕೇಂದ್ರ ಸರ್ಕಾರದ ಎಲ್ಲಾ ಕಚೇರಿಗಳೂ ಮತ್ತು ಕೇಂದ್ರೀಯ ಸಾರ್ವಜನಿಕ ವಲಯದ ಕಚೇರಿಗಳಿಗೆ ಇಂದು ಅರ್ಧದಿನದ ರಜೆಯನ್ನು ಫೋಷಿಸಲಾಗಿದೆ

ದೇಶ ವಿದೇಶಗಳ ಗಣ್ಣ ನಾಯಕರು ಅಟಲ್ಜಿ ಅವರ ನಿಧನಕ್ಕೆ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ರಾಷ್ಲಪತಿ ರಾಮ್ನಾಥ್ ಕೋವಿಂದ್ ಉಪರಾಷ್ಲಪತಿ ವೆಂಕಯ್ಲನಾಯ್ಲ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೂ ಸಪ ಹಿರಿಯ ಚೇತನಕ್ಕೆ ತಮ್ನ ಅಶ್ರುತರ್ಪಣ ಸಲ್ಲಿಸಿದ್ದಾರೆ ಅಮೆರಿಕ ಬ್ರಿಟನ್ ರಷ್ಯಾ ಜಪಾನ್ ಬಾಂಗ್ಲಾದೇಶ ಶ್ರೀಲಂಕಾ ನೇಪಾಳ ಭೂತಾನ್ ಮತ್ತು ಪಾಕಿಸ್ತಾನ ಸರ್ಕಾರಗಳು ಮಾಜಿ ಪ್ರಧಾನಿ ವಾಜಪೇಯಿ ಅವರ ನಿಧನಕ್ಕೆ ತೀವ್ರ ಶೋಕ ವ್ಯಕ್ತಪಡಿಸಿವೆ ರಾಷ್ಷಪತಿ ರಾಮ್ನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ನ ಶೋಕ ಸಂದೇಶಗಳಲ್ಲಿ ಅಗಲಿದ ಧೀಮಂತ ನಾಯಕನ ಮೇರು ವ್ವಕ್ತಿತ್ವದ ಗುಣಗಾನ ಮಾಡಿದ್ದಾರೆ ಶ್ರೇಷ್ನ ಮುತ್ಲದ್ದಿ ನಾಯಕರಾಗಿದ್ದ ಅಟಲ್ಜೀ ಅವರ ಚಿಂತನೆಗಳು ವಿಚಾರಧಾರೆಗಳು ಮಾತುಗಳು ದೇಶದ ಜನಮಾನಸದಲ್ಲಿ ಚಿರಕಾಲ ಹಸಿರಾಗಿದ್ದು ಸ್ಕೂರ್ತಿ ನೀಡುತ್ತವೆ ಎಂದು ಪ್ರಧಾನಿ ಮೋದಿ ಕಂಬನಿ ಮಿಡಿದಿದ್ದಾರೆ ವಾಜಪೇಯಿ ಅವರ ನಿರ್ಗಮನದಿಂದ ಭಾರತ ತನ್ನ ಅಮೂಲ್ಯ ರತ್ನವನ್ನು ಕಳೆದುಕೊಂಡಿದೆ ಎಂದು ಅವರು ದುಃಖಿಸಿದ್ದಾರೆ ಸಮಾಚಾರ ಮತ್ತು ಪ್ರಸಾರ ಸಚಿವ ರಾಜ್ಯವರ್ಧನ್ ರಾಥೋಡ್ ತಮ್ನ ಸಂತಾಪ ಸಂದೇಶದಲ್ಲಿ ವಾಜಪೇಯಿ ಅವರೊಬ್ಬ ದಿಟ್ಟ ಪ್ರಧಾನಮಂತ್ರಿಯಾಗಿದ್ದರು ಎಂದು ಸ್ಟರಿಸಿದ್ದಾರೆ ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್ ಅರುಣ್ ಜೇಟ್ಲಿ ರವಿಶಂಕರ್ ಪ್ರಸಾದ್ ರಾಮ್ವಿಲಾಸ್ ಪಾಸ್ವಾನ್ ಮೊದಲಾದ ಗಣ್ಣರು ವಾಜಪೇಯಿ ಅವರ ನಿಧನಕ್ಕೆ ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ ಮಾಜಿ ಪ್ರಧಾನಿ ಅಟಲ್ಜೀ ಅವರ ನಿಧನಕ್ಕೆ ಪಾಕಿಸ್ತಾನ ಸರ್ಕಾರ ಮತ್ತು ಅಲ್ಲಿಯ ಹಿರಿಯ ನಾಯಕರು ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ ಭಾರತ ಪಾಕಿಸ್ತಾನ ನಡುವಣ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಬದಲಾವಣೆ ತರುವಲ್ಲಿ ಅಟಲ್ಜೀ ಅವರ ಕೊಡುಗೆ ಅಪಾರ ಎಂದು ಕಂಬನಿ ಮಿಡಿದಿದ್ದಾರೆ ಪಾಕಿಸ್ತಾನ ಸರ್ಕಾರ ಮತ್ತು ಅಲ್ಲಿಯ ಜನತೆ ಅಟಲ್ಜಿ ಅವರ ಕುಟುಂಬ ಭಾರತ ಸರ್ಕಾರ ಮತ್ತು ಸಮಸ್ತ ಭಾರತೀಯರಿಗೆ ಹೃತ್ವೂರ್ವಕ ಸಂತಾಪಗಳನ್ನು ಸಲ್ಲಿಸುತ್ತದೆ ಎಂದು ಅಲ್ಲಿಯ ಸರ್ಕಾರದ ವಕ್ತಾರರು ತಿಳಿಸಿದ್ದಾರೆ ಪಾಕಿಸ್ತಾನದ ನಿಯೋಜತ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಅವರೂ ಸಹ ವಾಜಪೇಯಿ ಅವರ ನಿಧನಕ್ಕೆ ತೀವ್ರ ದುಃಖ ವ್ಯಕ್ತಪಡಿಸಿದ್ದು ಭಾರತ ಪಾಕಿಸ್ತಾನ ಶಾಂತಿ ಪ್ರಕ್ರಿಯೆಗಳನ್ನು ಮುಂದುವರೆಸುವಲ್ಲಿ ವಾಜಪೇಯಿ ಅವರು ನಡೆಸಿದ್ದ ಪ್ರಾಮಾಣಿಕ ಪ್ರಯತ್ನಗಳನ್ನು ಸದಾ ಸ್ವರಿಸುವುದಾಗಿ ತಿಳಿಸಿದ್ದಾರೆ ಪಾಕಿಸ್ತಾನ ವಿದೇಶಾಂಗ ಸಚಿವಾಲಯದ ವಕ್ತಾರರಾದ ಮೊಹಮ್ಮದ್ ಫೈಸಲ್ ತಮ್ಮ ಸಂದೇಶದಲ್ಲಿ ಭಾರತ ಪಾಕಿಸ್ತಾನ ದ್ವಿಪಕ್ಷೀಯ ಸಂಬಂಧಗಳ ಸುಧಾರಣೆಗೆ ವಾಜಪೇಯಿ ಅವರು ನೀಡಿದ ಕೊಡುಗೆ ಮತ್ತು ಸಾರ್ಕ್ ದೇಶಗಳ ಅಭಿವೃದ್ದಿಗಾಗಿ ಪ್ರಾದೇಶಿಕ ಸಹಕಾರಕ್ಕೆ ವಾಜಪೇಯಿ ಅವರ ಬೆಂಬಲವನ್ನು ಸ್ಮರಿಸುವುದಾಗಿ ಹೇಳಿದ್ದಾರೆ ಜಮ್ನು ಮತ್ತು ಕಾಶ್ಮೀರದಲ್ಲಿ ಭದ್ರತಾ ಕಾರಣಗಳಿಂದಾಗಿ ಅಮರನಾಥ ಯಾತ್ರೆಯನ್ನು ಇಂದಿನ ಮಟ್ಟಗೆ ಸ್ಟಗಿತಗೊಳಸಲಾಗಿದೆ ಅಧಿಕೃತ ಮೂಲಗಳಿಂದ ಆಕಾಶವಾಣಿಗೆ ದೊರೆತ ಮಾಹಿತಿಯಂತೆ ಕಾಶ್ಮೀರ ಕಣಿವೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯ ಮುಂಚಾಗ್ರತಾ ಕ್ರಮಗಳಿಂದಾಗಿ ಜಮ್ಮವಿನ ಭಗವತಿನಗರ ಬೇಸ್ ಕ್ಯಾಂಪ್ನಿಂದ ಇಂದಿನ ಯಾತ್ರೆಯನ್ನು ನಿಷೇಧಿಸಲಾಗಿದ್ದು ಅಲ್ಲಿಂದ ಇಂದು ಯಾರೂ ಕೂಡ ಯಾತ್ರೆಯನ್ನು ಕೈಗೊಳ್ಳುತ್ತಿಲ್ಲ

ಕೇರಳದಲ್ಲಿ ಭಾರೀ ಮಳೆ ಮತ್ತು ನೆರೆ ಪರಿಸ್ಥಿತಿ ಮುಂದುವರೆದಿದ್ದು ಅನೇಕ ಕಡೆ ಭೂ ಕುಸಿತಗಳಿಂದ ನೂರಾರು ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಶಸ್ತ ಪಡೆಗಳ ಮೂರು ವಿಭಾಗದ ಸಿಬ್ಬಂದಿಯನ್ನು ಭಾರೀ ರಕ್ಷಣಾ ಕಾರ್ಯಾಚರಣೆಗಾಗಿ ತೊಡಗಿಸಲಾಗಿದೆ ಸಂಪುಟ ಕಾರ್ಯದರ್ಶಿ ಅವರ ನೇತೃತ್ವದಲ್ಲಿ ದೆಪಲಿಯಲ್ಲಿ ನಡೆದ ಉನ್ನತ ಮಟ್ಟದ ಸಮಿತಿ ಸಭೆಯಲ್ಲಿ ಅತಿವೃಷ್ಠಿ ಮತ್ತು ಶ್ರವಾಹ ಸಂತ್ರಸ್ತ ರಾಜ್ಯಕ್ಕೆ ಹೆಚ್ಚಿನ ನೆರವು ಮುಂದುವರೆಸಲು ನಿರ್ಧರಿಸಲಾಯಿತು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಬೆಳಿಗ್ಗೆಯೂ ಸಹ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರೊಂದಿಗೆ ದೂರವಾಣಿ ಸಂಭಾಷಣೆಯ ಮೂಲಕ ರಾಜ್ಯದ ಪರಿಸ್ತಿತಿಯ ಬಗ್ಗೆ ಮಾಹಿತಿ ಪಡೆದರು ರಕ್ಷಣಾ ಕಾರ್ಯಾಚರಣೆಗಳ ಪ್ರಗತಿಯ ಬಗ್ಗೆ ಪ್ರಧಾನಿ ವಿಚಾರಿಸಿದರು ಇಂದು ಸಂಜೆ ತಾವು ದೆಹಲಿಯಿಂದ ಕೇರಳಕ್ಕೆ ಪ್ರಯಾಣ ಬೆಳೆಸಲಿದ್ದು ನೆರೆ ಪೀಡಿತ ರಾಜ್ಲದ ಪರಿಸ್ತಿತಿಯನ್ನು ಖುದ್ಗಾಗಿ ಪರಾಮರ್ತಿಸುವುದಾಗಿ ಶ್ರಧಾನಿ ಮೋದಿ ಟ್ನೀಟ್ ಮಾಡಿದ್ದಾರೆ

ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದಾಗಿ ಸಂಭವಿಸಿರುವ ಪ್ರವಾಹ ಮತ್ತು ಭೂಕುಸಿತಗಳಿಂದ ಭಾರೀ ಹಾನಿಯಾಗಿದೆ ಜಿಲ್ಲೆಯ ಹಲವೆಡೆ ಗ್ರಾಮಸ್ಗರು ತೀವ್ರ ತೊಂದರೆಗೊಳಗಾಗಿದ್ಲು ನೆರೆ ನೀರು ಆವರಿಸಿರುವ ಸ್ಥಳಗಳಿಂದ ಅವರನ್ನು ಸುರಕ್ಷಿತ ಸ್ಥಳಗಳಿಗೆ ಕರೆತರಲು ಸೇನಾಪಡೆಗಳ ನೆರವನ್ನು ಕೋರಲಾಗಿದೆ ಹೆಲಿಕಾಪ್ಸರ್ಗಳ ಮೂಲಕ ನಿನ್ನೆ ಕೊಡಗು ಜಿಲ್ಲೆಯ ಹಲವೆಡೆ ಜಲಾವ್ಸತ ಪ್ರದೇಶಗಳಿಂದ ಸ್ಟಳೀಯರನ್ನು ಪಾರು ಮಾಡಲು ಪ್ರಯತ್ನಿಸಿದರೂ ಪ್ರತೀಕೂಲ ಹವಾಮಾನದಿಂದಾಗಿ ಇದು ಸಾಧ್ಯವಾಗಲಿಲ್ಲ

ರಾಜ್ಯದ ಮುಖ್ಯಮಂತ್ರಿ ಎಚ್

ಕುಮಾರಸ್ನಾಮಿ ಪಲವು ಜೆಲ್ಲೆಗಳಲ್ಲಿ ಎದುರಾಗಿರುವ ಮಳೆ ಮತ್ತು ನೆರೆ ಪರಿಸ್ಹಿತಿಯ ಪರಾಮರ್ಶೆಗಾಗಿ ಬೆಂಗಳೂರಿನಲ್ಲಿ ನಿನ್ನೆ ಉನ್ನತಾಧಿಕಾರಿಗಳ ತುರ್ತು ಸಭೆಯನ್ನು ನಡೆಸಿದರು

ಜಮ್ಮ ಮತ್ತು ಕಾಶ್ತೀರದಲ್ಲಿ ಉತ್ತರ ಕಾಶ್ಮೀರದ ಮುಂಚೂಣಿ ಪ್ರದೇಶವಾದ ಕುಪ್ವಾರ ಜಿಲ್ಲೆಯಲ್ಲಿ ಈಗ ಭಯೋತ್ಪಾದಕರ ವಿರುದ್ದ ಸೇನಾ ಕಾರ್ಯಾರಚಣೆ ಪ್ರಗತಿಯಲ್ಲಿದ್ದು ಭಾರತೀಯ ಯೋಧನೊಬ್ಬ ಹುತಾತ್ಸನಾಗಿದ್ದಾನೆ ರಾಜ್ಯದ ಬಾಂಡೀಪೋರ ಜಿಲ್ಲೆಯ ಪಜಿನ್ ಪ್ರದೇಶದಲ್ಲೂ ಇದೇ ಮಾದರಿಯ ಕಾರ್ಯಾಚರಣೆ ಇಂದು ಬೆಳ್ಗಾನಿಂದ ನಡೆಯುತ್ತಿದೆ ಈ ಎರಡೂ ಜೆಲ್ಲೆಗಳಲ್ಲಿ ಭಯೋತ್ವಾದಕರು ಅಡಗಿರುವ ಬಗ್ಗೆ ಲಭ್ಯವಾದ ಖಟಿತ ಮಾಹಿತಿಯ ಆಧಾರದ ಮೇಲೆ ಕಾರ್ಯಾಚರಣೆಯನ್ನು ಆರಂಭಿಸಲಾಯಿತು ಗಡಿನಿಯಂತ್ರಣ ರೇಖೆಯ ಬಳಿ ಹಾಗೂ ಉರಿ ಮತ್ತು ಬಾರಮುಲ್ಲಾ ಜೆಲ್ಲೆಗಳಲ್ಲಿ ಸಹ ಭಯೋತ್ತಾದಕರ ಒಳನುಸುಳುವಿಕೆ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಸೇನಾಪಡೆಗಳು ಕಟ್ಟೆಚ್ಚರದಿಂದ ಕಾರ್ಯನಿರ್ವಹಿಸುತ್ತಿವೆ ಎಂದು ರಕ್ಷಣಾ ಇಲಾಖೆಯ ಮೂಲಗಳು ತಿಳಿಸಿವೆ ಉತ್ತರ ಕಮಾಂಡ್ನ ವರಿಷ್ಠ ಅಧಿಕಾರಿ ಲೆಫ್ಟಿನೆಂಟ್ ಜನರಲ್ ರಣಬೀರ್ ಸಿಂಗ್ ನಿನ್ನೆ ಜಮ್ಮ ಕಾಶ್ಣೀರದ ರಜೌರಿ ವಲಯದಲ್ಲಿ ಗಡಿ ನಿಯಂತ್ರಣ ರೇಖೆಯ ಬಳಿ ಇರುವ ಮುಂಚೂಣಿ ಪ್ರದೇಶಗಳಿಗೆ ಭೇಟಿ ನೀಡಿದರು ಸೇನಾಪಡೆಯ ಇತರ ಹಿರಿಯ ಅಧಿಕಾರಿಗಳು ಈ ವೇಳೆ ಉಪಸ್ಟಿತರಿದ್ದರು ಗಡಿಯಲ್ಲಿ ಕಾರ್ಯನಿರ್ವಹಿಸುವ ಯೋಧರೊಂದಿಗೆ ರಣಬೀರ್ ಸಿಂಗ್ ಸಂವಾದ ನಡೆಸಿ ಅವರ ಉನ್ನತ ಮಟ್ಟದ ವೃತಿಪರತೆ ಮತ್ತು ಕರ್ತವ್ಯ ಬದ್ದತೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರೆಂದು ರಕ್ಷಣಾ ಇಲಾಖೆಯ ವಕ್ತಾರರು ಜಮ್ಮ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ